ಭಾರತ ಮತ್ತು ಅಮೆರಿಕ ನಡುವಿನ ದ್ವಿಪಕ್ಷೀಯ ಮಾತುಕತೆ ನವದೆಹಲಿಯಲ್ಲಿಂದು ಆರಂಭ

ಆದ್ಯತೆಯನ್ನು ಇದೀಗ ಎಲ್ಲ ವಯಸ್ಕರಿಗೆ ನೀಡಲು ಕೇಂದ್ರ ಸರ್ಕಾರ ನಿರ್ಧಾರ ಆ ಮೂಲಕ ಹಣಕಾಸು ವ್ಯವಸ್ಥೆಗೆ ಸೇರ್ಪಡೆಯಾಗದವರನ್ನು ಅದರೊಳಗೆ ಸೇರಿಸಲು ಉದ್ದೇಶ

ಐಐಎಂಗಳಿಗೆ ಶಾಶ್ಲತ ಕ್ಯಾಂಪಸ್ ನಿರ್ಮಾಣಕ್ಕೆ ಕೇಂದ್ರ ಸಂಪುಟ ಅನುಮೋದನೆ

ವ್ವದ್ಗಿಗೆ ರಾಷ್ಟ್ಮಪತಿ ರಾಮನಾಥ್ ಕೋವಿಂದ್ ಕರೆ

ಈ ಮಾತುಕತೆಯಲ್ಲಿ ಭಾಗವಹಿಸುವ ಸಲುವಾಗಿ ಅಮೆರಿಕಾದ ವಿದೇಶಾಂಗ ಕಾರ್ಯದರ್ಶಿ ಮ್ಯೆಕೆಲ್ ಪೋಂಪಿಯೋ ಮತ್ತು ರಕ್ಷಣಾ ಕಾರ್ಯದರ್ಶಿ ಜೇಮ್ಸ್ ಮಾಟಿಸ್ ಈಗಾಗಲೇ ರಾಜಧಾನಿಗೆ ಆಗಮಿಸಿದ್ದಾರೆ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಮತ್ತು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರುಗಳು ಪೋಂಪಿಯೋ ಮತ್ತು ಮಾಟಿಸ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ

ಪೋಂಪಿಯೋ ಮತ್ತು ಮಾಟಿಸ್ ಅವರು ಜಂಟಿಯಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಭೇಟಿ ಮಾದಿ ಸಮಾಲೋಚನೆ ನಡೆಸಲಿದ್ದಾರೆ ಮಾತುಕತೆಯಲ್ಲಿ ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಸಹಕಾರ ಹೆಚ್ಚಳ ಮತ್ತು ಇರಾನ್ನಿಂದ ಕಚ್ಚಾತೈಲ ಆಮದಿಗೆ ಅಮೆರಿಕ ವಿಧಿಸಿರುವ ನಿರ್ಬಂಧ ಮತ್ತಿತರ ಅಂಶಗಳು ಪ್ರಸ್ತಾಪವಾಗುವ ನಿರೀಕ್ಷೆ ಇದೆ ರಕ್ಷಣಾ ಕಾರ್ಯದರ್ಶಿ ಜಿಮ್ ಮಾಟಿಸ್ ಭಾರತ ಮತ್ತು ಅಮೆರಿಕ ನಡುವಿನ ಪಾಲುದಾರಿಕೆ ಹೆಚ್ಚಳಕ್ಕೆ ಸಾಕಷ್ನು ಅವಕಾಶವಿದೆ ಎಂಬುದನ್ನು ಟ್ರಂಪ್ ಆಡಳಿತ ಗುರುತಿಸಿದೆ ಎರಡೂ ದೇಶಗಳ ನಡುವೆ ಭದ್ರತಾ ಸಂಬಂಧಗಳ ವಿಸ್ತರಣೆಗೆ ಹಾಗೂ ಇಂಡೋ ಪೆಸಿಫಿಕ್ ಪ್ರಾಂತ್ಯದ ಭದ್ರತೆ ಸುರಕ್ಷತೆ ಹಾಗೂ ಅಭಿವೃದ್ದಿಗೆ ಅವಕಾಶಗಳು ಇವೆ ಎಂದು ಹೇಳಿದ್ದಾರೆ ಅವರು ನವದೆಹಲಿಯಲ್ಲಿ ವಿಮಾನ ಇಳಿಯುವ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾದಿದರು ಪೋಂಪಿಯೋ ಮತ್ತು ಮಾಟಿಸ್ ಅವರು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಅವರನ್ನು ಭೇಟಿ ಮಾದಿ ಪ್ರಾದೇಶಿಕ ಮತ್ತು ಜಾಗತಿಕ ಭದ್ರತಾ ಸ್ದಿತಿಗತಿಯಲ್ಲಿ ಭಾರತದ ಪಾತ್ರದ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ

ನವದೆಹಲಿಯಲ್ಲಿ ನಿನ್ತೆ ಸಂಜೆ ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಹಣಕಾಸು ಸಚಿವ ಅರುಣ್ ಜೈಟ್ಷಿ ಯೋಜನೆಯಡಿ ಇದ್ದ ಓವರ್ ಡ್ರಾಫ್ನ್ ಪ್ರಯೋಜನದ ಮೊತ್ತವನ್ನು ಐದು ಸಾವಿರದಿಂದ ಹತ್ತು ಸಾವಿರಕ್ಕೆ ಹೆಚ್ಚಿಸಲಾಗಿದೆ ಜೊತೆಗೆ ಯೋಜನೆಯಡಿ ಓ ಡಿ

ಹೊಸ ರುಪೆ ಕಾರ್ಡ್ ಹೊಂದುವವರಿಗೆ ಅಪಘಾತ ವಿಮೆಯನ್ನು ಒಂದು ಲಕ್ಷದಿಂದ ಎರಡು ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ ಎಂದರು

ಜನಧನ್ ಯೋಜನೆ ವಿಶ್ವದ ಅತಿ ದೊಡ್ಡ ಹಣಕಾಸು ಸೇರ್ಪಡೆ ಯೋಜನೆಯಾಗಿದೆ

ಈ ಐಐಎಂಗಳ ಮೂಲಕ ವ್ವತ್ತಿಪರರನ್ನು ರೂಪುಗೊಳಿಸುವ ಉದ್ದೇಶ ಹೊಂದಲಾಗಿದ್ದು ಇದರಿಂದ ದೇಶದ ಆರ್ಥಿಕ ಮತ್ತು ಕೈಗಾರಿಕಾಭಿವೃದ್ದಿಗೆ ಸಹಕಾರಿಯಾಗಲಿದೆ

ಬಲ್ಲೇರಿಯ ಪ್ರವಾಸದ ಎರಡನೇ ದಿನವಾದ ನಿನ್ನೆ ರಾಷ್ಟ್ರಪತಿ ಅವರು ಔಷಧ ಉತ್ಸಾದನೆ ಕ್ವಡಿ ಆಹಾರ ಸಂಸ್ಕರಣೆ ಆಟೋ ಬಿದಿ ಭಾಗಗಳು ರಕ್ಷಣಾ ಉತ್ಪಾದನೆ ಮತ್ತು ಮೂಲಸೌಕರ್ಯ ವಲಯಗಳಲ್ಲಿ ಎರಡೂ ದೇಶಗಳ ನಡುವೆ ಹೆಚ್ಚಿನ ವ್ಯಾಪಾರ ಮತ್ತು ಬಂಡವಾಳ ಹೂಡಿಕೆಗೆ ಒತ್ತು ನೀಡಬೇಕು ಎಂದು ಪ್ರತಿಪಾದಿಸಿದರು ಎರಡೂ ದೇಶಗಳ ಆರ್ಥಿಕತೆಗಳ ನಡುವೆ ನೈಸರ್ಗಿಕ ಸಾಮ್ಯತೆಗಳಿವೆ ಅದರಿಂದ ಎರಡೂ ದೇಶಗಳಿಗೆ ಪರಸ್ವರ ಪ್ರಯೋಜನವಾಗಲಿದೆ ಎಂದರು ರಾಷ್ಟ ಪತಿ ಅವರ ಪ್ರವಾಸದ ವೇಳೆ ಭಾರತ ಮತ್ತು ಬಲ್ಲೇರಿಯಾ ನಾಗರಿಕ ಅಣು ಸಹಕಾರ ಬಂಡವಾಳ ಹೂಡಿಕೆ ಪ್ರವಾಸೋದ್ಯಮ ಮತ್ತು ಸೋಫಿಯಾ ವಿಶ್ವವಿದ್ಯಾಲಯದಲ್ಲಿ ಹಿಂದಿ ಪೀಠ ಸ್ಥಾಪನೆ ಕುರಿತಂತೆ ನಾಲ್ಕು ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ಲಾರ್ಸನ್ ಮತ್ತು ಟ್ಯೂಬ್ರೋ ವಿದ್ಯುನ್ಮಾನ ಮತ್ತು ಕೈಗಾರಿಕಾ ಸಂಸ್ಥೆಯನ್ನು ಷ್ನೇಡರ್ ಎಲೆಕ್ಟಿಕ್ ಕಂಪನಿ ವಹಿಸಿಕೊಳ್ಳುವುದರಿಂದ ಕೇಂದ್ರ ಸರ್ಕಾರದ ಮೇಕ್ ಇನ್ ಇಂಡಿಯಾ ಯೋಜನೆಯಡಿ ದೇಶೀಯ ಉತ್ಪಾದನೆಗೆ ಹೆಚ್ಚಿನ ಒತ್ತು ಸಿಗಲಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಸುರೇಶ್ ಪ್ರಭು ಹೇಳಿದ್ದಾರೆ ಅವರು ದೆಹಲಿಯಲ್ಲಿ ನಿನ್ನೆ ಷ್ಲೇಡರ್ ಎಲೆಕ್ಕಿಕ್ ಕಂಪನಿಯ ಸಿಇಒ ಹಾಗೂ ಅಧ್ಯಕ್ಷ ಜೀನ್ ಪಾಸ್ನಲ್ ತ್ರಿಕೋರ್ ಅವರೊಂದಿಗೆ ಸಭೆ ನಡೆಸಿದರು ಫ್ರಾನ್ಸ್ ಕಂಪನಿ ಭಾರತದ ಕಂಪನಿಯನ್ನು ಖರೀದಿಸುವ ಮೂಲಕ ಉತ್ವಾದನಾ ವಲಯದಲ್ಲಿ ಅತಿದೊಡ್ಡ ಬಂಡವಾಳ ಹೂಡಿಕೆಯಾದಂತಾಗಿದೆ ಎಂದು ವಾಣಿಜ್ಯ ಸಚಿವಾಲಯ ತಿಳಿಸಿದೆ

ಇದರಲ್ಲಿ ಪ್ರಾಜೆಕ್ಷ್ ಟೈಗರ್ ಪ್ರಾಜೆಕ್ಷ್ ಎಲಿಫೆಂಟ್ ಮತ್ತು ವನ್ಯಜೀವಿ ತಾಣಗಳ ಅಭಿವ್ವದ್ದಿಯ ಹಲವು ಯೋಜನೆಗಳು ಒಳಗೊಂಡಿವೆ

ಸಂವಿಧಾನ ದೇಶದ ಸಂಸದೀಯ ಭಾರತೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲವರ್ಧನೆಗೊಳಿಸಿದೆ ಎಂದು ಉಪರಾಷ್ಟ ಪತಿ ಎಂ ವೆಂಕಯ್ಯ ನಾಯ್ಡು ಹೇಳಿದ್ದಾರೆ ನವದೆಹಲಿಯಲ್ಲಿ ನಿನ್ನೆ ಅವರು ಬಿದ್ಯುತ್ ಚಕ್ರವರ್ತಿ ಸಂಪಾದಿಸಿರುವ ಕಾನ್ಸ್ಟಿಟ್ಯೂಷನಲ್ ಲೈಸಿಂಗ್ ಇಂಡಿಯಾ ಆನ್ ಐಡಿಯೇಷನಲ್ ಪ್ರಾಜೆಕ್ಟ್ ಕೃತಿಯನ್ನು ಬಿಡುಗಡೆ ಮಾಡಿ ಮಾತನಾಡುತ್ತಿದ್ದರು

ವಿದ್ಯುತ್ ಘಟಕ ವಾಣಿಜ್ಯ ಕಾರ್ಯಾಚರಣೆ ಆರಂಭಿಸಿದ ನಂತರ ಕೇಂದ್ರ ಸರ್ಕಾರ ಅದನ್ನು ರಾಜ್ಯಕ್ಕೆ ವರ್ಗಾಯಿಸಲಿದೆ ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ಅಧ್ಯಕ್ಷತೆಯ ಎಸ್ಎಸಿ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ

ಸಭೆಯಲ್ಲಿ ಫ್ರಾನ್ಸ್ನೊಂದಿಗೆ ಮಾಡಿಕೊಂಡಿರುವ ರಾಫೆಲ್ ಯುದ್ದ ವಿಮಾನ ಕುರಿತಂತೆ ಸೇನೆಯ ಹಿರಿಯ ನಾಯಕರು ವಿವರಣೆ ನೀಡಿದರು ಎಂದು ಹೇಳಲಾಗಿದೆ

ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗಳ ಪ್ರಶ್ನೆಗಳಿಗೆ ಉತ್ತರಿಸಿದ ಹಣಕಾಸು ಸಚಿವ ಅರುಣ್ ಜೇಟ್ಲಿ ರಾಫೆಲ್ ಯುದ್ದ ವಿಮಾನ ಖರೀದಿಗೆ ಸಂಬಂಧಿಸಿದಂತ ಸರ್ಕಾರವನ್ನು ಟೀಕಿಸುತ್ತಿರುವ ಕಾಂಗ್ರೆಸ್ ವಿರುದ್ದ ವಾಗ್ದಾಳಿ ನಡೆಸಿದರು

ದಿಲೀಪ್ ಕುಮಾರ್ ಅವರ ಸಹೋದರ ಥೈಸಲ್ ಫಾರೂಕಿ ತಮ್ಮ ಟ್ವಿಟರ್ನಲ್ಲಿ ದಿಲೀಪ್ ಕುಮಾರ್ ಅವರು ಶೀಘ್ರ ಗುಣಮುಖರಾಗುವಂತೆ ದೇವರಲ್ಲಿ ಪ್ರಾರ್ಥಿಸುವಂತೆ ಕೋರಿದ್ದಾರೆ ಆಸ್ಪತ್ರೆ ಉಪಾಧ್ಯಕ್ಷ ಅಜಯ್ ಕುಮಾರ್ ಪಾಂಡೆ ದಿಲೀಪ್ ಕುಮಾರ್ ಅವರು ನಿಯಮಿತ ತಪಾಸಣೆಗೆ ದಾಖಲಾಗಿದ್ದು ಯಾರೂ ಆತಂಕಪದುವ ಅಗತ್ಯವಿಲ್ಲ ಎಂದು ಹೇಳಿದ್ದಾರೆ